ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಭದ್ರತಾಪಡೆಗಳ ಜಂಟ ಕಾರ್ಯಾಚರಣೆ ಹಿಜ್ದುಲ್ ಕಮ್ಬಾಂಡರ್ ಸೇರಿದಂತೆ ಮೂವರು ಉಗ್ರರ ಪತ್ಲೆ

ಚೀನಾದಲ್ಲಿ ನಡೆಯುತ್ತಿರುವ ಬ್ಯಾಡ್ಲಿಂಟನ್ ವರ್ಲ್ಡ್ ಟೂರ್ ಟೂರ್ನಿಯ ಸೆಮಿಫೈನಲ್ಸ್ಗೆ ಒ

ಪಕ್ಷದ ವೀಕ್ಷಕರಾದ ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ರಾಜ್ಜ ಉಸ್ತುವಾರಿ ಪಿ

ಪುನಿಯಾ ಬುಧವಾರ ರಾಯಪುರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಿ ಅವರಿಂದ ಪಡೆದಿದ್ದ ಅಭಿಪ್ರಾಯದ ವರದಿಯನ್ನು ಇಂದು ರಾಹುಲ್ಗಾಂಧಿಯವರಿಗೆ ಸಲ್ಲಿಸಲಾಯಿತು ರಾಮಲ್ ಗಾಂಧಿಯವರು ಛತ್ತೀಸ್ಗಡದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಭೂಪೇಶ್ ಬಗೇಲ್ ಟಿ ಎಸ್ ಸಿಂಗ್ ಡಿಯೋ ತಮಾಜ್ಸಾಹು ಮತ್ತು ಚಂದ್ರದಾಸ್ ಅವರೊಂದಿಗೂ ಮಾತುಕತೆ ನಡೆಸಿದರು ನೂತನ ಮುಖ್ಯಮಂತ್ರಿಯ ಹೆಸರನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ಮನಿಯಾ ಹೇಳಿದ್ದಾರೆ

ರಾಜಸ್ಥಾನದಲ್ಲಿ ರಾಜ್ಯಪಾಲ ಕಲ್ಲಾಣ್ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ತೀಕರಿಸಲು ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಅವರನ್ನು ಆಹ್ವಾನಿಸಿದ್ದಾರೆ

ಸರ್ಕಾರ ರಚನೆ ಕುರಿತಂತೆ ಕಳೆದ ರಾತ್ರಿ ಪಕ್ಷದ ನಿಯೋಗವೊಂದು ರಾಜ್ಯಪಾಲರನ್ನು ಭೇಟ ಮಾಡಿತ್ತು ಗೆಹ್ಲೋಟ್ಗೆ ಬೆಂಬಲ ನೀಡುತ್ತಿರುವ ಶಾಸಕರ ಹೆಸರನ್ನೊಳಗೊಂಡ ಪತ್ರವನ್ನು ನಿಯೋಗ ರಾಜ್ಯಪಾಲರಿಗೆ ಸಲ್ಲಿಸಿತು ಸೋಮವಾರ ಗೆಹ್ಲೋಟ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಅವರು ಸೋಮವಾರ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಐಜ್ನಾಲ್ನ ರಾಜಭವನದಲ್ಲಿಂದು ನಡೆದ ಪ್ರಮಾಣ ವಚನ ಸ್ನೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ಕೆ ರಾಜಶೇಖರನ್ ಅವರು ಗೋಪ್ಲತೆಯ ಪ್ರಮಾಣ ವಚನ ಬೋಧಿಸಿದರು

ಬಿಜೆಪಿಯ ಮೇರಾ ಬೂತ್ ಸಬ್ಸೇ ಮಜ್ಜೂತ್ ಕಾರ್ಯಕ್ರಮದ ಭಾಗವಾಗಿ ವಿಡಿಯೋ ಕಾಸ್ತರೇನ್ಲಿಂಗ್ ಮೂಲಕ ತಮಿಳುನಾಡಿನ ಕನ್ನಾಕುಮಾರಿ ನೀಲ್ಗಿರೀಸ್ ಕೊಯಮತ್ತೂರು ನಮ್ನಲ್ ಮತ್ತು ಸೇಲಂ ಜಿಲ್ಲೆಯ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ಅವರು ಸಂವಾದ ನಡೆಸಿದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಿರಂತರ ಹಣದುಬ್ಲರ ಏರಿಕೆಯಿಂದ ಸಾರ್ವಜನಿಕರು ಸಂಕಷ್ಷ ಎದುರಿಸುವಂತಾಗಿತ್ತು ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಣದುಬ್ಬರ ದರ ಪ್ರಮಾಣವನ್ನು ಹತೋಟಿಯಲ್ಲಿಡಲಾಗಿದೆ ಎನ್ಡಿಎ ಸರ್ಕಾರ ರೈತಪರ ಸರ್ಕಾರವಾಗಿದ್ದು

ದೆಹಲಿಯಲ್ಲಿಂದು ಫಿಕ್ಕೆ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಡಿಜಿಟಲ್ ಭಾರತ ಕಾರ್ಯಕ್ರಮ ರಾಜಕೀಯ ಹೊರತಾದ ಕೇಂದ್ರ ರಾಜ್ಗಗಳ ಹೊರತಾದ ಹಾಗೂ ಸಿದ್ದಾಂತ ಹೊರತಾದ ಕಾರ್ಯಕ್ರಮವಾದ್ದರಿಂದ ಭಾರೀ ಪ್ರಮಾಣದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನು ಅವಲಂಬಿಸುವಂತಾಗಿದೆ ಎಂದರು

ಗುಜರಾತ್ನ ನರ್ಮದಾ ಜಿಲ್ಲೆಯ ಕೆವಾಡಿಯಾದಲ್ಲಿ ಅತ್ಯಾಧುನಿಕ ರೈಲ್ವೆ ನಿಲ್ದಾಣ ನಿರ್ಮಾಣಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಇಂದು ತಂಕುಸ್ವಾಪನೆ ನೆರವೇರಿಸಿದರು ಈ ರೈಲ್ವೆ ನಿಲ್ದಾಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ವಿಕ್ಷದ ಅತಿ ಎತ್ತರದ ಏಕತಾ ಪ್ರತಿಮೆ ಇರುವ ಸ್ಥಳವನ್ನು ದೇಶದ ಇತರ ಭಾಗಗಳಿಗೆ ಸಂಪರ್ಕಿಸಲಿದೆ ಈ ರ್ನೆಲು ನಿಲ್ದಾಣ ಆರಂಭದಿಂದ ಪ್ರವಾಸೋದ್ಧಮ ಅಭಿವೃದ್ದಿಯಾಗಲಿದ್ದು ಬುಡಕಟ್ಟು ಪ್ರಾಂತ್ಯದ ಒಟ್ಟಾರೆ ಅಭಿವೃದ್ದಿಯಾಗಿ ಹೊಸ ಉದ್ಖೋಗಾವಕಾಶಗಳು ಸೃಷ್ಟಿಯಾಗಲಿವೆ ಒಂದು ದಿನದ ಭೇಟಿಯಲ್ಲಿ ರಾಮನಾಥ್ ಕೋವಿಂದ್ ಅವರು ಭಾರತದ ಉಕ್ಕಿನ ಮನುಷ್ಕ ಎಂದೇ ಖ್ಯಾತರಾದ ಸರ್ದಾರ್ ಪಟೇಲ್ ಅವರ ಏಕತಾ ಪ್ರತಿಮೆ ಸ್ಥಳಕ್ಕೂ ಭೇಟಿ ನೀಡಿದರು ಇಂದು ಸರ್ದಾರ್ ಪಟೇಲ್ ಅವರ ಪುಣ್ಣತಿಥಿಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಟೇಲ್ ಅವರನ್ನು ಸ್ಕರಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜತೆಗೆ ಫಲಿತಾಂಶ ಆಧರಿತ ಶಿಕ್ಷಣವನ್ನು ನೀಡುವತ್ತ ಸರ್ಕಾರ ತನ್ನ ಗಮನ ಕೇಂದ್ರೀಕರಿಸಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಹೇಳಿದ್ದಾರೆ

ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದಿರಿ

ಉತ್ತಮ ಚಿಕಿತ್ಸೆ ನೀಡಲು ಅಗತ್ಯ ಬಿದ್ದರೆ ಬಾಸಗಿ ವೈದ್ಯರ ಸೇವೆ ಪಡೆಯುವಂತೆ ಮುಖ್ಡಮಂತ್ರಿ ಎಚ್

ಕುಮಾರಸ್ವಾಮಿ ಸಚಿವರಾದ ಸಿ ಮಟ್ಟರಂಗಶೆಟ್ಟಿ ಹಾಗೂ ಸಿ

ಪುಟ್ಟರಾಜು ಅವರಿಗೆ ಸೂಚಿಸಿದ್ದಾರೆ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ತಪ್ಪತಸ್ವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಖಾತೆಯನ್ನೂ ಹೊಂದಿರುವ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ

ಈ ವೇಳೆ ಇಬ್ಲರು ಯೋಧರು ಗಾಯಗೊಂಡಿದ್ದಾರೆ ಸಿರ್ನೂ ಗ್ರಾಮದಲ್ಲಿ ಉಗ್ರರು ಅಡಗಿರುವ ಕುರಿತ ಸುಳವು ಆಧರಿಸಿ ರಾಷ್ಟೀಯ ರೈಫಲ್ಸ್ ಪಡೆ ಜಮ್ನು ಕಾಶ್ಮೀರ ಪೊಲೀಸ್ನ ವಿಶೇಷ ಕಾರ್ಯಾಚರಣೆ ಗುಂಪು ಮತ್ತು ಸಿಆರ್ಪಿಎಫ್ ಜಂಟಿಯಾಗಿ ಇಂದು ಮುಂಜಾನೆ ನಡೆಸಿದ ಶೋಧ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರು ಹತರಾಗಿದ್ದಾರೆ ಭದ್ರತಾಪಡೆಗಳ ಕಾರ್ಯಾಚರಣೆ ತಿಳಿದ ಉಗ್ರರು ಮನಬಂದಂತೆ ಸ್ವಯಂ ಚಾಲಿತ ಬಂದೂಕುಗಳಿಂದ ಗುಂಡಿನ ದಾಳಿ ನಡೆಸಿದರು ಯೋಧರು ಪ್ರತಿದಾಳಿ ನಡೆಸಿ ಮೂವರನ್ನು ಪತ್ಯೆಗೈದಿದ್ದಾರೆ ಘಟನೆಯಲ್ಲಿ ಓರ್ವ ಸೈನಿಕ ಹುತಾತ್ತರಾಗಿದ್ದು ಮತ್ತೋರ್ವ ಸೈನಿಕ ಗಾಯಗೊಂಡಿದ್ದಾರೆ ಈ ಮಧ್ಯೆ ಎನ್ಕೌಂಟರ್ ನಡೆದ ಪ್ರದೇಶದಲ್ಲಿ ಹಿಂಸಾಚಾರ ಪ್ರತಿಭಟನೆಯಲ್ಲಿ ತೊಡಗಿದ ಏಳು ಕಲ್ಲುತೂರಾಟಗಾರರು ಭದ್ರತಾಪಡೆಗಳ ಗುಂಡಿಗೆ ಬಲಿಯಾಗಿದ್ದಾರೆ

ಅಗುಸ್ತಾವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿ ಒಪ್ಪಂದದಲ್ಲಿ ಮಧ್ಯವರ್ತಿ ಎನ್ನಲಾದ ಮೈಕೆಲ್ನನ್ನು ಬಂಧಿಸಿ ಆರೋಪಪಟ್ಟ ದಾಖಲಿಸಲಾಗಿದೆ ಮಿಷೆಲ್ನನ್ನು ಕೆಲ ಸಾಕ್ಷ್ಯಗಳ ಮುಂದೆ ಹಾಜರುಪಡಿಸಬೇಕಾಗಿದೆ ಹಾಗೂ ಆತನನ್ನು ಮುಂಬೈಗೆ ಕರೆದುಕೊಂಡು ಹೋಗಬೇಕಾಗಿದೆ ಎಂದು ಸಿಬಿಐ ನ್ಯಾಯಾಲಯಕ್ಕೆ ಹೇಳಿತ್ತು ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮೂವರು ಮಧ್ಯವರ್ತಿಗಳ ಪೈಕಿ ಮೈಕೆಲ್ ಒಬ್ಬನಾಗಿದ್ದಾನೆ

ರಫೇಲ್ ವಿಷಯಕ್ಕೆ ಸಂಬಂಧಿಸಿ ಅರ್ಟಾನಿ ಜನರಲ್ ಕೆ

ವೇಣುಗೋಪಾಲ್ ಮತ್ತು ಮಹಾಲೇಖಪಾಲರಾದ ರಾಜೀವ್ ಮೆಹ್ರಿಷಿ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮುಂದೆ ಹಾಜರಾಗುವಂತೆ ಸಮಿತಿ ಸದಸ್ಯರಿಗೆ ಸೂಚಿಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಸಮಿತಿಯ ಮುಖಂಡರೂ ಆದ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ ಸುಪ್ರೀಂಕೋರ್ಟ್ನಲ್ಲಿ ಸರ್ಕಾರ ಹೇಳಿರುವಂತೆ ರಫೇಲ್ ಒಪ್ಪಂದದಲ್ಲಿ ದರಗಳ ವಿವರಗಳ ವರದಿಯನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮುಂದೆ ಯಾವಾಗ ಇಡಲಾಗಿತ್ತು ಹಾಗೂ ಸಿಎಜಿ ಇದನ್ನು ಎಂದು ಪರಿಶೀಲನೆ ನಡೆಸಿದ್ದರೂ ಎಂಬ ಬಗ್ಗೆ ವೇಣುಗೋಪಾಲ್ ಮತ್ತು ಮೆಹ್ರಿಷಿ ಅವರನ್ನು ಪ್ರಶ್ನಿಸಲಾಗುವುದು ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ

ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಮುಖಾಮುಖಿಯಲ್ಲಿ ಸಿಂಧು ಅವರು ಜಪಾನಿನ ನೊಝೊಮಿ ಒಕುಹರಾ ಅವರೊಂದಿಗೆ ಸೆಣಸಲಿದ್ದಾರೆ